ಮೃತರ ಗೌರವಾರ್ಥ ಒಂದು ನಿಮಿಷ ಮೌನಾಚರಣೆ ಮೂಲಕ ತ್ರದ್ದಾಂಜಲಿ ಸಲ್ಲಿಸಲಾಯಿತು

ಕರ್ನಾಟಕ ಸರ್ಕಾರ ಕೈಗೊಳ್ಳಲು ಉದ್ದೇತಿಸಿರುವ ಮೇಕೆದಾಟು ಯೋಜನೆಯನ್ನು ವಿರೋಧಿಸಿ ಎಐಎಡಿಎಂಕೆ ಸದಸ್ಯರು ಪ್ರತಿಭಟನೆ ನಡೆಸಿದರೆ ರಾಫೆಲ್ ಒಪ್ಪಂದವನ್ನು ಸಂಸತ್ತಿನ ಜಂಟ ಸಮಿತಿಯಿಂದ ತನಿಖೆಗೆ ಒಪ್ಪಿಸಬೇಕೆಂದು ಕಾಂಗ್ರೆಸ್ ಸದಸ್ದರು ಆಗ್ರಹಿಸಿದರು ಅಯೋಧ್ವೆಯಲ್ಲಿ ರಾಮಮಂದಿರ ಸ್ನಾಪಿಸಬೇಕೆಂದು ಶಿವಸೇನೆ ಸದಸ್ಯರು ಪ್ರತಿಭಟನೆ ನಡೆಸಿದರು ಇದರಿಂದ ಸದನದಲ್ಲಿ ಗದ್ದಲ ಉಂಟಾದ್ದರಿಂದ ಸಭಾಪತಿ ಸುಮಿತ್ರ ಮಹಾಜನ್ ದಿನದ ಮಟ್ಟಗೆ ಕಲಾಪವನ್ನು ಮುಂದೂಡಿದರು ಇದೇ ವಿಚಾರ ರಾಜ್ಯಸಭೆಯಲ್ಲೂ ಪ್ರತಿಧ್ವನಿಸಿದ್ದರಿಂದ ಮಧ್ಯಾಷ್ನದವರೆಗೂ ಕಲಾಪವನ್ನು ಮುಂದೂಡಲಾಗಿತ್ತು ಮತ್ತೆ ಕಲಾಪ ಸಮವೇಶಗೊಂಡಾಗಲೂ ಗದ್ದಲ ಮುಂದುವರೆದ್ದರಿಂದ ಸಭಾಪತಿ ಎಂ ವೆಂಕಯ್ಲನಾಯ್ದು ಕಲಾಪವನ್ನು ನಾಳೆಗೆ ಮುಂದೂಡಿದರು ಇತ್ತೀಚಿಗೆ ನಡೆದ ಲೋಕಸಭಾ ಉಪ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಿಂದ ಆಯ್ಕೆಯಾದ ವಿ

ಉಗ್ರಪ್ಪ ಹಾಗೂ ಮಂಡ್ಕ ಕ್ಷೇತ್ರದಿಂದ ಆಯ್ಕೆಯಾದ ಎಲ್

ಶಿವರಾಮೇಗೌಡ ಲೋಕಸಭೆಯಲ್ಲಿಂದು ಪ್ರಮಾಣ ವಚನ ಸ್ವೀಕರಿಸಿದರು ಸ್ವೀಕರ್ ಸುಮಿತ್ತಾ ಮಹಾಜನ್ ನೂತನ ಸದಸ್ಟರಿಗೆ ಪ್ರಮಾಣ ವಚನ ಬೋಧಿಸಿದರು ಇವರಿಬ್ಬರೂ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು

ಇತ್ತೀಚೆಗೆ ತಾವು ಪ್ರಾನ್ಸೆ ಪ್ರವಾಸ ಕೈಗೊಂಡಾಗ ತ್ಯಾಜ್ಯವನ್ನು ವಿದ್ಯುತ್ತಾಗಿ ಪರಿವರ್ತಿಸುವ ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ನಡೆಸಿದ್ದು ಎಲ್ಲರ ಸಹಕಾರ ಸಿಕ್ಕರೆ ಅದನ್ನು ಜಾರಿಗೆ ತಂದು ತ್ಯಾಜ್ಯ ವಿಲೇವಾರಿಗೆ ಶಾಕ್ಷತ ಪರಿಹಾರ ಕಂಡುಕೊಳ್ಳಲಾಗುವುದು ಪರಮೇಶ್ವರ್ ಹೇಳದರು ರೈತರ ಸಾಲ ಮನ್ನಾ ವಿಷಯ ವಿಧಾನಸಭೆಯ ಪ್ರತ್ನೋತ್ತರ ಅವಧಿಯಲ್ಲಿಂದು ಗಂಭೀರ ಚರ್ಚೆಗೊಳಗಾಗಿ ವಿಸ್ತತ ಚರ್ಚೆಯ ಅಗತ್ತವಿರುವುದರಿಂದ ಅದನ್ನು ನಾಳೆ ಅರ್ಧಗಂಟೆ ಅವಧಿಯ ವಿಶೇಷ ಚರ್ಚೆಯನ್ನಾಗಿ ಕೈಗೆತ್ತಿಕೊಳ್ಳುವುದಾಗಿ ವಿಧಾನಸಭಾಧ್ಯಕ್ಷ ಕೆ

ಕಂದಾಯ ಇಲಾಖೆ ಅಭಿವೃದ್ಧಿಪಡಿಸಿದ ಸಾಫ್ಟವೇರ್ನಲ್ಲಿ ರೈತರ ಮಾಹಿತಿ ಅಳವಡಿಸಲಾಗುತ್ತಿದೆ

ಅರ್ಹ ರೈತರನ್ನು ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದೆ ಮಾಹಿತಿ ಪರಿಶೀಲನೆ ನಂತರ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು

ಶಿವಲಿಂಗೇಗೌಡ ರೈತರ ಸಾಲಮನ್ನಾದ ಬಗ್ಗೆ ಅರ್ಧಗಂಟೆ ವಿಶೇಷ ಚರ್ಚೆ ನಡೆಯಬೇಕೆಂದು ಸಲಹೆ ನೀಡಿದರು ಇದಕ್ಕೆ ಸಹಮತ ವ್ಯಕ್ತಪಡಿಸಿದ ಸ್ಪೀಕರ್ ರಮೇಶ್ಕುಮಾರ್ ನಾಳೆ ಮಧ್ಯಾಹ್ನ ಅರ್ಧಗಂಟೆ ಚರ್ಚೆಗೆ ಅವಕಾಶ ನೀಡಲಾಗುತ್ತದೆ ಎಂದು ಹೇಳಿದರು

ವಿಧಾನಪರಿಷತ್ನ ಹಂಗಾಮಿ ಸಭಾಪತಿಯಾಗಿದ್ದ ಬಸವರಾಜಹೊರಟ್ಟ ಅವರು ಪ್ರತಾಪ್ಚಂದ್ರಶೆಟ್ಟ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಬಳಿಕ ಮಾತನಾಡಿದ ಅವರು ಸಭಾಪತಿ ಹುದ್ದೆಯ ಘನತೆಗೆ ಚ್ಯುತಿ ಬಾರದಂತೆ ಕರ್ತವ್ಯ ನಿರ್ವಹಿಸುವುದಾಗಿ ಹೇಳಿದರು ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ನಡುವಿನ ಒಪ್ಪಂದದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸುವುದಿಲ್ಲ ಎಂದು ಸಕ್ಕರೆ ಹಾಗೂ ಕೈಗಾರಿಕಾ ಸಚಿವ ಕೆ

ಜಾರ್ಜ್ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಮಾಲೋಚನೆ ನಡೆಸಿದ ಸಂದರ್ಭದಲ್ಲಿ ರೈತರೊಂದಿಗೆ ಮಾತುಕತೆ ನಡೆಸಿ ಸಮಸ್ಟೆ ಬಗೆಹರಿಸಿಕೊಳ್ಳುವುದಾಗಿ ಭರವಸೆ ದೊರೆತಿದೆ